ವಿಶ್ವ ಸಂಸ್ಥೆಯ ಅತ್ಯುನ್ನತ ಪರಿಸರ ಪುರಸ್ತಾರ ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನು ನವದೆಹಲಿಯಲ್ಲಿಂದು ಸ್ವೀಕರಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಭವಿಷ್ಣದ ಜಾಗತಿಕ ಇಂಧನ ಪೂರ್ನೆಕೆಯಲ್ಲಿ ಒಪೆಕ್ಗೆ ಪರ್ಯಾಯವಾಗಿ ಅಂತಾರಾಷ್ಷೀಯ ಸೌರ ಮ್ಲೆತ್ರಿಕೂಟ ಕಾರ್ಯ ನಿರ್ವಹಿಸಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ನವದೆಹಲಿಯಲ್ಲಿ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಕೈಬಿಟ್ಟ ರೈತರು

ಜಮ್ನು ಮತ್ತು ಕಾಶ್ಮೀರದ ದೊಡ ಜಿಲ್ಲೆಯಲ್ಲಿ ಉಗ್ರರ ಅಡಗುದಾಣ ಪತ್ತೆ ಅಪಾರ ಪ್ರಮಾಣದ ಶಸ್ತಸ್ತ ವಶ ಪಡಿಸಿಕೊಂಡ ಸೇನಾಪಡೆಗಳು

ನವದೆಹಲಿಯಲ್ಲಿ ನಡೆಯುತ್ತಿರುವ ವಿಶೇಷ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಪುರಸ್ತಾರವಾದ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿ ಸ್ವೀಕರಿಸಿದರು ವಿಶ್ವಸಂಸ್ಟೆಯ ಮಹಾಕಾರ್ಯದರ್ಶಿ ಆಂಟೊನಿಯೊ ಗುಟೆರಸ್ ಅವರು ದೆಹಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು ಪರಿಸರವನ್ನು ರಕ್ಷಿಸಲು ಭಾರತೀಯರು ಭದ್ದತೆ ಹೊಂದಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಹೇಳಿದರು ಭಾರತೀಯರ ಪರವಾಗಿ ಈ ಪುರಸ್ಕಾರ ಪಡೆದಿರುವುದಕ್ಕೆ ತಮಗೆ ಹೆಮ್ಮೆ ಎನಿಸಿದೆ ಎಂದು ಅವರು ಹೇಳಿದರು

ಸುಸ್ಹಿರ ಅಭಿವೃದ್ದಿ ಮತ್ತು ಹವಾಮಾನ ಬದಲಾವಣೆ ಕ್ಷೇತ್ರದಲ್ಲಿ ಸಲ್ಲಿಸಿದ ನಾಯಕತ್ವ ಮತ್ತು ಮಹತ್ತರ ಕೊಡುಗೆ ಪರಿಗಣಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗಿದೆ ಭವಿಷ್ಣದಲ್ಲಿ ವಿಶ್ವಕ್ಷೆ ಇಂಧನವನ್ನು ಪೂರೈಸುವ ಸಂಸ್ಥೆಯಾಗಿ ಅಂತಾರಾಷ್ಟೀಯ ಸೌರಶಕ್ತಿ ಮೈತ್ರಿಕೂಟ ಐಎಸ್ಎ ಹೊರಹೊಮ್ಮಲಿದ್ದು ಪೆಟ್ರೋಲಿಯಂ ರಫ್ತುದಾರ ರಾಷ್ಟಗಳ ಸಂಸ್ಥೆ ಒಪೆಕ್ ಗೆ ಪರ್ಯಾಯವಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಅಂತಾರಾಷ್ಟೀಯ ಸೌರಶಕ್ತಿ ಮೈತ್ರಿಕೂಟದ ಮೊದಲ ಸಭೆಯನ್ನು ಉದ್ವಾಟಿಸಿ ಮಾತನಾಡಿದ ಪ್ರಧಾನಿ ಇಂಧನ ಅವಶ್ಲಕತೆಯ ಮೇಲೆ ಒಪೆಕ್ ಇಂದು ನಿರ್ವಹಿಸಿದ ಪಾತ್ರವನ್ನು ಐಎಸ್ಎ ನಿರ್ವಹಿಸಲಿದೆ ಎಂದು ಹೇಳಿದರು ಭವಿಷ್ಣದಲ್ಲಿ ಗಡಿಯಾದ್ಗಂತ ಸೌರ ಇಂಧನ ಪೂರ್ನೆಕೆ ಮಾಡುವ ಒಂದು ದೇಶ ಒಬ್ಲ ಸೂರ್ಯ ಒಂದು ಗ್ರಿಡ್ ಚಿಂತನೆಯ ಸಂಪರ್ಕವನ್ನು ಮಾಡುವ ಉದ್ದೇಶ ತಮ್ಮ ಸರ್ಕಾರಕ್ಕದೆ ಎಂದು ಪ್ರಧಾನಮಂತ್ರಿ ಮೋದಿ ಹೇಳಿದರು

ಜತೆಗೆ ಪ್ಟಾರಿಸ್ ಒಪ್ಪಂದದ ಗುರಿಗಳನ್ನು ಪೂರೈಸುವ ನಿಟ್ಟನಲ್ಲಿ ನವೀಕರಿಸಬಹುದಾದ ಇಂಧನವನ್ನು ನಿಯೋಜಿಸುವುದಕ್ಕಾಗಿ ಭಾರತ ಕ್ರೀಯಾ ಯೋಜನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ

ಸೌರಶಕ್ತಿ ಬಳಕೆಗೆ ಭರಾತ ಕೈಗೊಂಡಿರುವ ಕ್ರಮಗಳನ್ನು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಆಂಟೊನಿಯೊ ಗುಟೆರಸ್ ಶ್ಲಾಘಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗಾಂಧೀಜಿಯವರು ತಮ್ಮ ತತ್ವ ಮತ್ತು ಸಿದ್ದಾಂತಗಳ ಮೂಲಕ ಇಡೀ ವಿಶ್ವಕ್ಷೇ ಮಾದರಿಯಾಗಿದ್ದು

ಇದೇ ಸಂದರ್ಭದಲ್ಲಿ ಕೇಂದ್ರ ವಾರ್ತಾ ಸಚಿವರು ಗಾಂಧೀಜಿಯವರ ಬದುಕು ಮತ್ತು ಬೋಧನೆಗಳ ಹನ್ನೊಂದು ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದರು ಮಲ್ಟಿ ಮೀಡಿಯಾ ವಸ್ತು ಪ್ರದರ್ಶನವು ಒಂದು ವಾರ ಕಾಲ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಿದ್ದು ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಅಂಗಸಂಸ್ಥೆಗಳಿಂದ ಮಾಹಿತಿ ತಂತ್ರಜ್ಞಾನ ವಿಭಾಗ ಹಾಗೂ ಬ್ಯೂರೋ ಆಫ್ ಔಟ್ರೀಚ್ ಕಮ್ಲೂನಿಕೇಷನ್ ವಿಭಾಗ ಇದನ್ನು ಜಂಟಿಯಾಗಿ ಆಯೋಜಿಸಿವೆ ಇಲಾಖೆಯ ಕಾರ್ಯದರ್ಶಿ ಅಮಿತ್ ಖರೆ ಮಾತನಾಡಿ ಮಹಾತ್ಮಗಾಂಧಿ ಅವ ತತ್ವ ಸಿದ್ದಾಂತ ಹಾಗೂ ಜೀವನ ಪ್ರಯಾಣವನ್ನು ಈ ವಸ್ತು ಪ್ರದರ್ಶನ ಸಮಗ್ರವಾಗಿ ತೆರೆದಿಟ್ಟದೆ ಎಂದು ತಿಳಿಸಿದರು

ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರ ಅವಧಿ ನಿನ್ನೆಗೆ ಕೊನೆಗೊಂಡಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ರಾಜನಾಥ್ ಸಿಂಗ್ ಹಣಕಾಸು ಸಚಿವ ಅರುಣ್ ಜೇಟ್ಲ ಸೇರಿದಂತೆ ಹಲವಾರು ಗಣ್ಣರು ಸಮಾರಂಭದಲ್ಲಿ ಪಾರ್ಸೊಂಡಿದ್ದರು ದೆಹಲಿಯ ಕಿಸಾನ್ ಫಾಟ್ನ ಚೌದರಿ ಚರಣ್ಸಿಂಗ್ ಸ್ನಾರಕದ ಬಳಿ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ರೈತರು ಇಂದು ಬೆಳಗಿನ ಜಾವ ಹಿಂಪಡೆದಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಹೋರಾಟಗಾರ ಮುಖಂಡ ರಾಕೇಶ್ ಟಿಕ್ಸೆಟ್ ಅವರು ತಮ್ಮ ಪ್ರತಿಭಟನೆಗೆ ಸರ್ಕಾರ ಸಕಾರಾತ್ಕವಾಗಿ ಸ್ವಂಧಿಸಿದ ಹಿನ್ನೆಲೆಯಲ್ಲಿ ಧರಣೆಯನ್ನು ಕೈಬಿಟ್ಟಿರುವುದಾಗಿ ತಿಳಿಸಿದರು ರೈತರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ನಿನ್ನೆ ಸರ್ಕಾರ ಭರವಸೆ ನೀಡಿದೆ ಎಂದು ಅವರು ತಿಳಿಸಿದರು ಜಮ್ಮ ಮತ್ತು ಕಾಶ್ಮೀರದಲ್ಲಿ ದೊಡ ಜಿಲ್ಲೆಯಲ್ಲಿ ಭಯೋತ್ವಾದಕರ ಅಡಗುದಾಣಗಳ ಮೇಲೆ ದಾಳಿ ನಡೆಸಿರುವ ಭದ್ರತಾ ಪಡೆಗಳು ಅಪಾರ ಪ್ರಮಾಣದ ಶಸ್ತಸ್ತ ಹಾಗೂ ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ

ಕಮ ಜಿಲ್ಲೆಯಲ್ಲಿ ಸಂಸತ್ ಅಭ್ಲರ್ಥಿ ಅಬ್ದುಲ್ ನಾಸಿರ್ ಮೊಹಮ್ನದ್ ಅವರು ಚುನಾವಣಾ ಪ್ರಚಾರ ರ್ನಾಲಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಭಯೋತ್ವಾದಕನೊಬ್ಬ ತನ್ನನ್ನು ತಾನು ಸ್ವೋಟಿಸಿಕೊಂಡಿದ್ದಾನೆ ಎಂದು ಆ ಪ್ರಾಂತ್ವದ ರಾಜ್ಞಪಾಲರ ವಕ್ತಾರರು ತಿಳಿಸಿದ್ದಾರೆ

ಯಾವುದೇ ಸಂಘಟನೆ ಈ ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ

ಪ್ರಚಾರ ನಡೆಸಲಾಗುತ್ತಿತ್ತು ಚುನಾವಣೆಯನ್ನು ಬಹಿಷ್ಕರಿಸುವಂತೆ ಜನರಿಗೆ ತಾಲಿಬಾನ್ ಹಾಗೂ ಇಸ್ಲಾಮಿಕ್ ಸ್ಸೇಟ್ ಗುಂಪುಗಳು ಒತ್ತಾಯಿಸಿದ್ದವು

ಆಫ್ಗಾನಿಸ್ತಾನದಲ್ಲಿರುವ ವಿಶ್ವಸಂಸ್ಥೆಯ ಫಟಕ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ ಅಲ್ಲದೆ ಚುನಾವಣಾ ರ್ಕಾಲಿ ಸಂದರ್ಭದಲ್ಲಿ ಹಿಂಸಾಚಾರದ ಬಗ್ಗೆ ಆತಂಕ ವ್ಲಕ್ತ ಪಡಿಸಿದೆ ಅಮೆರಿಕಾದ ಗೃಹ ಕಾರ್ಯದರ್ಶಿ ಮೈಕ್ ಪೊಂಪೆ ಅವರು ಉತ್ತರ ಕೊರಿಯಾಕ್ಕೆ ಭಾನುವಾರ ತೆರಳಲಿದ್ದು ಅಲ್ಲಿನ ನಾಯಕ ಕಿಮ್ಜಾನ್ಹುನ್ ಅವರನ್ನು ಭೇಟಿಯಾಗಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಅಣು ನಿಶಸ್ತೀಕರಣ ಬಗ್ಗೆ ಚರ್ಚಿಸಲಿದ್ದಾರೆ ಕಿಮ್ಜಾನ್ಹುನ್ ಅವರೊಂದಿಗೆ ಇದೊಂದು ಮಹತ್ವದ ಹಾಗೂ ಅಪರೂಪದ ಮಾತುಕತೆಯಾಗಿದೆ ಎಂದು ಅಮೆರಿಕ ಗೃಹ ಇಲಾಖೆ ತಿಳಿಸಿದೆ ಶಾಂತಿ ಒಪ್ಪಂದಕ್ಕಾಗಿ ಅಣ್ಣಸ್ತ್ರಗಳ ವಿನಿಮಯವನ್ನು ಅಮೆರಿಕ ತ್ಯಾಜಿಸುವುದಿಲ್ಲ ಎಂದು ಹೇಳಿದೆ

ಇರಾಕ್ ನ ನೂತನ ಅಧ್ಯಕ್ಷರನ್ನಾಗಿ ಪೆಟ್ರಯಾಟಕ್ ಯೂನಿಯನ್ ಆಫ್ ಕುರ್ದಿತ್ ಪಕ್ಷದ ಬರ್ಹಮ್ ಸಲಿಹ್ ಅವರನ್ನು ಇರಾಕ್ ಸಂಸತ್ತು ಆಯ್ಕೆ ಮಾಡಿದೆ ರಾಷ್ಷೀಯ ಚುನಾವಣೆ ಬಳಿಕ ನೂತನ ಸರ್ಕಾರ ರಚನೆಗೊಂಡ ಐದು ತಿಂಗಳ ಬಳಿಕ ಅಧ್ವಕ್ಷರ ಆಯ್ಕೆ ನಡೆದಿದೆ

ಬರ್ಹಮ್ ಅವರು ದೇಶದ ಪ್ರಧಾನಮಂತ್ರಿಯನ್ನಾಗಿ ಶೀಟೆ ಅಡಲ್ ಅಬ್ದುಲ್ ಮಹ್ದಿ ಅವರ ಹೆಸರನ್ನು ಪ್ರಕಟಿಸಿದ್ದಾರೆ

ದಕ್ಷಿಣ ಏಷ್ಯ ಪುಟ್ಟಾಲ್ ಒಕ್ಕೂಟ ಸ್ಕಾಫ್ ಸೆಮಿಫೈನಲ್ನಲ್ಲಿ ಶುಕ್ರವಾರ ಭಾರತ ನೇಪಾಳವನ್ನು ಎದುರಿಸಲಿದೆ

ಇನ್ನೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ಹಾಗೂ ಭೂತಾನ್ ಮುಖಾಮುಖಿಯಾಗಲಿವೆ